ವಿಚಾರಣೆ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎ

ನಾಲ್ಲನೇ ಹಂತದ ಲೋಕಸಭಾ ಚುನಾವಣೆ ಪ್ರಚಾರ ತಾರಕಕೇರಿದೆ

ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ವಿವಿಧ ಭಾಗಗಳಲ್ಲಿ ಕ್ಯಾಲಿಗಳು ರೋಡ್ ಶೋ ನಡೆಸುವ ಮೂಲಕ ಮತದಾರರ ಮನಗೆಲ್ಲುವ ಕಸರತ್ತು ನಡೆಸಿದರು ಧರ್ಮ ಮತ್ತು ಜಾತಿಯ ಹೆಸರಲ್ಲಿ ವಿರೋಧ ಪಕ್ಷಗಳು ರಾಜಕಾರಣ ಮಾಡುತ್ತಿವೆ ಎಂದು ಬಿಜೆಪಿಯ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾಗ್ಲಾಳಿ ನಡೆಸಿದ್ದಾರೆ ತಮ್ಮ ಪಕ್ಷ ಭಯೋತ್ವಾದನೆ ಸಮಸ್ಥೆಯನ್ನು ತೊಡೆದು ಹಾಕಲು ಕೆಲಸ ಮಾಡುತ್ತಿದೆ ಆದರೆ ವಿರೋಧ ಪಕ್ಷಗಳು ಭಯೋತ್ವಾದನೆ ಸಮಸ್ಯೆ ನಿರ್ಮೂಲನೆಗೆ ಯಾವುದೇ ನೀತಿಯನ್ನು ರೂಪಿಸಿಲ್ಲ ಎಂದು ಅವರು ದೂರಿದ್ದಾರೆ ಉತ್ತರ ಪ್ರದೇಶದ ಬಾಂಡಾದಲ್ಲಿ ಸಾರ್ವಜನಿಕ ಸಭೆಯನ್ನುದ್ಗೇಶಿಸಿ ಮಾತನಾಡಿದ ಅವರು ತಮ್ನ ಸರ್ಕಾರ ಜಾರಿಗೆ ತಂದ ಕಲ್ಲಾಣ ಯೋಜನೆಗಳನ್ನು ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜವಾದಿ ಪಕ್ಷ ದುರ್ಬಳಕೆ ಮಾಡಿಕೊಂಡು ಜನರನ್ನು ದಿಕ್ಕುತಪ್ಪಿಸುತ್ತಿವೆ ಎಂದು ಆರೋಪಿಸಿದರು ಉತ್ತರ ಪ್ರದೇಶದ ಬಾಂದೇಲ್ ಖಂಡ್ ವಲಯದಲ್ಲಿ ಉದ್ದೇಶಿತ ಎಕ್ಸ್ಪ್ರೆಸ್ ವೇ ಮತ್ತು ರಕ್ಷಣಾ ಕಾರಿಡಾರ್ನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಲೋಗಸ್ಪಷ್ಷಿಗೆ ಕಾರಣವಾಗಲಿದೆ ಎಂದು ಹೇಳಿದರು

ಇದಕ್ಕೂ ಮುನ್ನ ಬಿಹಾರದ ದರ್ಬಾಂಗ್ನಲ್ಲಿ ಸಾರ್ವಜನಿಕ ಸಭೆಯನ್ನುದ್ಲೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೆಲವೇ ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರುವವರು ಪ್ರಧಾನಮಂತ್ರಿ ಹುದ್ದೆಯ ಆಕಾಂಕ್ಷಿಗಳಾಗಿದ್ದಾರೆ ಎಂದು ಯಾರ ಹೆಸರು ಹೇಳದೆ ವಿರೋಧ ಪಕ್ಷಗಳ ವಿರುದ್ದ ಹರಿಹಾಯ್ದರು ಬಳಿಕ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೋಡ್ ಶೋ ನಡೆಸಿದರು ವಾರಾಣಸಿಯ ಸಂಸದರಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಈ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಲಿದ್ದಾರೆ ಓಟ್ ಬ್ಯಾಂಕ್ ರಾಜಕಾರಣದಲ್ಲಿ ತಮ್ಮ ಪಕ್ಷಕ್ಕೆ ನಂಬಿಕೆ ಇಲ್ಲ ಎಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಹೇಳಿದ್ದಾರೆ ಉತ್ತರ ಪ್ರದೇಶದ ಔರಾಯಿಯಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಬಿಜೆಪಿಗೆ ರಾಷ್ಟೀಯ ಭದ್ರತೆಯೇ ಮೊದಲ ಆದ್ದತೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಡಳಿತದಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟು ನೀಡಲಾಗಿದೆ ಎಂದರು

ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ವಕ್ತಾರೆ

ಟಿ ಐ ನಿಂದ ತಿಳಿದು ಬಂದಿದೆ ಎಂದು ಆರೋಪಿಸಿದರು ಅಮೇಥಿ ಹಾಗೂ ಕಾಯಬರೇಲಿ ಕ್ಷೇತ್ರಗಳ ಬಗ್ಗೆ ಬಿಜೆಪಿ ಸುಳ್ಳು ಸುದ್ದಿ ಹರಡುತ್ತಿದೆ ಎಂದು ಆರೋಪಿಸಿದ ಅವರು ವಾರಾಣಸಿ ಕ್ಷೇತ್ರದಲ್ಲಿ ಒಂದೇ ಒಂದು ಕೈಗಾರಿಕೆಯನ್ನು ಸ್ವಾಪಿಸಿಲ್ಲ ಎಂದು ಟೀಕಿಸಿದರು ಕನಿಷ್ಣ ಆದಾಯ ಖಾತರಿ ನ್ನಾಯ್ ಯೋಜನೆ ಪ್ರಮುಖ ಆರ್ಥಿಕ ತಜ್ಞರ ಚಿಂತನೆ ಎಂದು ಕಾಂಗ್ರೆಸ್ ಅಧ್ಧಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಜ್ನೇರ್ನಲ್ಲಿ ಪಕ್ಷದ ರ್್ಾಲಿಯನ್ನುದ್ದೇತಿಸಿ ಮಾತನಾಡಿದ ಅವರು ನೋಟು ಅಮಾನ್ಡ ಮತ್ತು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಬಡಜನರು ಕೂಲಿಕಾರ್ಮಿಕರು ಸಣ್ಣ ಕೂಲಿ ಕಾರ್ಮಿಕರಿಗೆ ತೊಂದರೆಯಾಗುವಂತೆ ಮಾಡಿದೆ ಆದರೆ ಕಾಂಗ್ರೆಸ್ ಪಕ್ಷದ ನ್ವಾಯ್ ಯೋಜನೆ ಈ ವರ್ಗದ ಜನರಿಗೆ ಅನುಕೂಲ ಕಲ್ಪಿಸಲಿದೆ ಎಂದು ಹೇಳಿದರು ನ್ನಾಯ್ ಯೋಜನೆಯಡಿ ಹಣ ನೇರವಾಗಿ ಜನರ ಖಾತೆಗೆ ಜಮೆಯಾಗಲಿದೆ ಇದರಿಂದ ಆರ್ಥಿಕ ಚೇತರಿಕೆ ಯುವಕರಿಗೆ ಉದ್ಯೋಗ ಸೃಷ್ಟಿಗೂ ಸಹಕಾರಿಯಾಗಲಿದೆ ಎಂದರು

ಉತ್ತರ ಪ್ರದೇಶದ ಕನೌಜ್ನಲ್ಲಿ ಜಂಟಿ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿಎಸ್ಪಿ ಅಧ್ಯಕ್ಷೆ ಮಾಯಾವತಿ ರೈತರು ಯುವಕರಿಗೆ ನೀಡಿದ್ದ ಭರವಸೆಗಳನ್ನು ಈಡೇರಿಸಲು ಬಿಜೆಪಿ ವಿಫಲವಾಗಿದೆ ಎಂದು ದೂರಿದರು ಇದೇ ವೇಳೆ ಕಾಂಗ್ರೆಸ್ ವಿರುದ್ದವೂ ಹರಿಹಾಯ್ದ ಮಾಯಾವತಿ ಆ ಪಕ್ಷ ಅಧಿಕಾರದಲ್ಲಿದ್ದಾಗ ಸಂವಿಧಾನ ಶಿಲ್ಪಿ ಡಾ

ಅಂಬೇಡ್ತರ್ ಅವರಿಗೆ ಭಾರತ ರತ್ನ ನೀಡಲಿಲ್ಲ ಎಂದು ಟೀಕಿಸಿದರು ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಮಾತನಾಡಿ ತಮ್ನ ಪಕ್ಷ ಅಧಿಕಾರದಲ್ಲಿದ್ದಾಗ ಉತ್ತರಪ್ರದೇಶದ ಅಭಿವೃದ್ದಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿತ್ತು ಎಂದು ಹೇಳಿದರು ರಾಷ್ಷೀಯ ಲೋಕದಳದ ಮುಖ್ಯಸ್ವ ಅಜಿತ್ ಸಿಂಗ್ ಕೇಂದ್ರ ಸರ್ಕಾರದಲ್ಲಿ ಹಲವು ಹುದ್ದೆಗಳು ಖಾಲಿ ಇದ್ದರೂ ಅವುಗಳನ್ನು ತುಂಬಲು ಬಿಜೆಪಿ ನೇತೃತ್ವದ ಸರ್ಕಾರ ಹಿಂದೇಟು ಹಾಕಿದೆ ಇದರಿಂದಾಗಿ ನಿರುದ್ದೋಗ ಸಮಸ್ತೆ ಹೆಚ್ಚಾಗಿದೆ ಎಂದು ಹೇಳಿದರು

ರಾಜಧಾನಿ ದೆಹಲಿಯ ಏಳು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಕಾಂಗ್ರೆಸ್ ಆಮ್ ಅದ್ನಿ ಪಾರ್ಟಯ ನಡುವೆ ತ್ರಿಕೋನ ಪ್ಲೆಪೋಟ ಏರ್ಪಟ್ಟದೆ

ಸುಪ್ರೀಂಕೋರ್ಟ್ನ ಮುಖ್ಯನ್ಯಾಯಮೂರ್ತಿ ರಂಜನ್ ಗೊಗೋಯ್ ವಿರುದ್ದ ನಡೆದಿರುವ ಪಿತೂರಿ ಮತ್ತು ಆರೋಪದ ವಿಚಾರಣೆಗೆ ಸುಪ್ರೀಂಕೋರ್ಟ್ನ ನಿವೃತ್ತ ನ್ನಾಯಮೂರ್ತಿ ಎ

ಪಟ್ನಾಯಕ್ ನೇತೃತ್ತದಲ್ಲಿ ಏಕಸದಸ್ನ ವಿಚಾರಣಾ ಸಮಿತಿಯನ್ನು ಸುಪ್ರೀಂಕೋರ್ಟ್ ನೇಮಕ ಮಾಡಿದೆ

ಈ ಪೀಠ ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿರುದ್ದ ಕೇಳಿ ಬಂದಿರುವ ಲೈಂಗಿಕ ದೌರ್ಜನ್ಲದ ಆರೋಪದ ಬಗ್ಗೆ ಯಾವುದೇ ವಿಚಾರಣೆ ನಡೆಸುವುದಿಲ್ಲ ಮುಖ್ಯ ನ್ಹಾಯಮೂರ್ತಿ ವಿರುದ್ದ ಕೇಳಿ ಬಂದಿರುವ ಆರೋಪದ ವಿಚಾರಣೆಗೆ ನೇಮಕಗೊಂಡಿರುವ ನ್ಹಾಯಮೂರ್ತಿಗಳು ಕಾಲಮಿತಿಯೊಳಗೆ ವಿಚಾರಣೆ ಪೂರ್ಣಗೊಳಿಸಿ ಮುಚ್ಚದ ಲಕೋಟೆಯಲ್ಲಿ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದ್ದು ಆ ಬಳಿಕ ಪ್ರಕರಣದ ವಿಚಾರಣೆಯನ್ನು ಮತ್ತೊಮ್ನೆ ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ನಿರ್ಧರಿಸಿದೆ ನ್ವಾಯಾಂಗ ವ್ಯವಸ್ಥೆ ಮೇಲೆ ವ್ಯವಸ್ಥಿತ ದಾಳಿ ನಡೆಯುತ್ತಿದೆ ಎಂದು ಸುಪ್ರೀಂಕೋರ್ಟ್ ನೋವು ಹೊರಹಾಕಿದೆ ಮೂಲಸೌಕರ್ಯ ನೌಕಾಪಡೆಯ ಪ್ರಗತಿ ಅಭಿವೃದ್ವಿ ಆಧುನೀಕರಣ ಯುದ್ದ ಸಿದ್ದತೆ ಸೇರಿದಂತೆ ಹಲವು ವಿಷಯಗಳ ಕುರಿತು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ನೌಕಾಪಡೆಯ ಕಮಾಂಡರ್ಗಳ ದ್ವೆವಾರ್ಷಿಕ ಸಮಾವೇಶದಲ್ಲಿ ಪ್ರಗತಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ನಿರ್ಮಲಾ ಸೀತಾರಾಮನ್ ಲಭ್ಯವಿರುವ ಸಂಪನ್ಯೂಲಗಳನ್ನು ಹಾಗೂ ಅವಕಾಶಗಳನ್ನು ಬಳಸಿಕೊಂಡು ನೌಕಾಪಡೆಯನ್ನು ಮತ್ತಷ್ಲು ಬಲಪಡಿಸುವ ಜೊತೆಗೆ ಸಾಗರ ಮಾರ್ಗದಲ್ಲಿ ಎದುರಾಗುವ ಪರಿಸ್ಥಿತಿಯನ್ನು ಎದುರಿಸಲು ಸಜ್ಲಾಗುವಂತೆ ನೌಕಾಪಡೆಯ ಕಮಾಂಡರ್ಗಳಿಗೆ ಸೂಚಿಸಿದ್ದಾರೆ ಭಾರತದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವುದಲ್ಲದೆ ಸೌಕಾಪಡೆ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಎಂದು ಇದೇ ವೇಳೆ ನಿರ್ಮಲಾ ಸೀತಾರಾಮನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಮಾವೇಶದ ವೇಳೆ ಮಾತನಾಡಿದ ನೌಕಾಪಡೆಯ ಮುಖ್ಲಸ್ವ ಅಡ್ಡಿರಲ್ ಸುನೀಲ್ ಲಂಬಾ ಕಮಾಂಡರ್ಗಳು ವಿವಿಧ ಕಾರ್ಯಾಚರಣೆ ಸಿದ್ದತೆಯಲ್ಲಿ ತೊಡಗಿದ್ದಾರೆ ಎಂದು ಹೇಳಿದರು ಮೂರು ದಿನಗಳ ಸಮಾವೇಶ ಇಂದು ಮುಕ್ತಾಯಗೊಂಡಿದೆ ರಷ್ತಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ನಡುವೆ ವ್ಲಾಡಿವೋಗ್ಸಾಕ್ ಪೆಸಿಫಿಕ್ ಬಂದರು ನಗರದಲ್ಲಿ ಇಂದು ನಡೆದ ಸಭೆಯಲ್ಲಿ ಉಭಯ ದೇಶಗಳ ಸಂಬಂಧವನ್ನು ಗಟ್ಟಗೊಳಿಸುವ ಜೊತೆಗೆ ಮತ್ತಪ್ಟು ಹತ್ತಿರಗೊಳಿಸಲು ನಿರ್ಧರಿಸಲಾಯಿತು ಈ ವರ್ಷದ ಫೆಬ್ರವರಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜತೆಗಿನ ಒಪ್ಪಂದ ವಿಫಲವಾದ ಬಳಕ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ರಷ್ಯಾದ ಬೆಂಬಲ ಕೋರಿದ್ದು ಅದಕ್ಕೆ ವ್ಲಾಡಿಮಿರ್ ಪುಟನ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಕೊರಿಯಾ ಪೆನಿನ್ಲಲಾದಲ್ಲಿ ಉಂಟಾಗಿರುವ ಉದ್ರಿಕ್ತ ಪರಿಸ್ವಿತಿಯನ್ನು ಶಮನಗೊಳಿಸಲು ಹಾಗೂ ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಹೆಚ್ಚಿಸಲು ತಾವು ಬಯಸಿರುವುದಾಗಿ ಪುಟಿನ್ ಹೇಳಿದ್ಗಾರೆ ಚೀನಾದ ಝಿಯಾನ್ನಲ್ಲಿ ನಡೆಯುತ್ತಿರುವ ಮಹಿಳೆಯರ ಏಷ್ಲನ್ ಕುಸ್ತಿ ಚಾಂಪಿಯನ್ ಶಿಪ್ನ ಪಂದ್ಲಾವಳಿಯ ಕಂಚಿನ ಪದಕದ ಸುತ್ತಿಗೆ ಏಷ್ಟನ್ ಗೇಮ್ ಕಂಚಿನ ಪದಕ ವಿಜೇತೆ ದಿವ್ಡಾ ಕಕ್ರಾನ್ ಮಂಜುಕುಮಾರಿ ಮತ್ತು ಸೀಮಾ ಪ್ರವೇಶಿಸಿದ್ದಾರೆ ಸೆಮಿಫೈನಲ್ನಲ್ಲಿ ಕಕ್ರಾನ್ ಮತ್ತು ಮಂಜು ಕುಮಾರಿ ಪರಾಭವಗೊಂಡು ಕಂಚಿನ ಪದಕ ಸುತ್ತಿಗೆ ಶ್ರವೇಶಿಸಿದ್ದಾರೆ ಬ್ಲಾಕಾಂಕ್ನಲ್ಲಿ ನಡೆಯುತ್ತಿರುವ ಏಷ್ನನ್ ಬಾಕ್ಸಿಂಗ್ ಚಾಂಪಿಯನ್ ಶಿಪ್ ಪಂದ್ವಾವಳಿಯಲ್ಲಿ ಭಾರತದ ಮೂವರು ಆಟಗಾರರು ಫೈನಲ್ ಪ್ರವೇಶಿಸಿದ್ದು ಕವಿಂದರ್ ಸಿಂಗ್ ಬಿಸ್ತ್ ಸಿಂಹಪಾಲು ಪಡೆದಿದ್ದಾರೆ ಪುರುಷರ ಫೈನಲ್ಸ್ನಲ್ಲಿ ಬಿಸ್ತ್ ಅವರೊಂದಿಗೆ ದೀಪಕ್ ಸಿಂಗ್ ಮತ್ತು ಆಶಿಶ್ ಕುಮಾರ್ ಸೇರ್ಪಡೆಯಾಗಿದ್ದಾರೆ ಮಹಿಳೆಯರ ವಿಭಾಗದಲ್ಲಿ ಭಾರತದ ಪೂಜಾ ರಾಣಿ ನಾಲ್ನನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ